ಪೈದ್ರಾಬಾದ್ ಸಾಮೂಹಿಕ ಅತ್ಲಾಚಾರ ಮತ್ತು ಪತ್ತೆ ಪ್ರಕರಣದ ದುಷ್ತರ್ಮಿಗಳಿಗೆ ಕಠಿಣ ಶಿಕ್ಷೆಗೆ ಸಂಸತ್ ಸದಸ್ನರ ಆಗ್ರಪ

ನೇಪಾಳದಲ್ಲಿ ನಡೆದಿರುವ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಒಂದು ಚಿನ್ನ ಎರಡು ಬೆಳ್ಳ ಮತ್ತು ಒಂದು ಕಂಚಿನ ಪದಕ ಗೆದ್ದ ಭಾರತ

ರಾಜ್ಯಸಭೆಯಲ್ಲಿ ಘಟನೆಯನ್ನು ಖಂಡಿಸಿದ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಮಹಿಳೆಯರ ವಿರುದ್ದದ ಅಪರಾಧಗಳ ತಡೆಗೆ ಕಠಿಣ ಕ್ರಮ ಮತ್ತು ಕಾನೂನು ಹಾಗೂ ಪೊಲೀಸ್ ವ್ಲವಸ್ಲೆಯಲ್ಲಿ ಬದಲಾವಣೆಗೆ ಆಗ್ರಹಿಸಿದರು

ವೆಂಕಯ್ಯನಾಯ್ತು ಇಂಥ ಘಟನೆಗಳ ಬಗ್ಗೆ ತೀವ್ರ ಆಂತಕ ವ್ಯಕ್ತಪಡಿಸಿ ಕಾನೂನು ಮಾಡುವುದಷ್ಟೇ ಸಾಕಾಗುವುದಿಲ್ಲ ಎಂದರು ಹೈದ್ರಾಬಾದ್ ಘಟನೆ ನಾಚಿಕೆಗೇಡಿನ ಸಂಗತಿ ಎಂದರು ಲೋಕಸಭೆಯಲ್ಲಿ ತೆಲಂಗಾಣದಲ್ಲಿ ಪಶುವೈದ್ದೆಯ ಮೇಲೆ ಕ್ರೂರವಾಗಿ ಅತ್ಯಾಚಾರ ನಡೆಸಿ ಬೆಂಕಿ ಪಜ್ಜಿ ಪತ್ತೆ ಮಾಡಿರುವುದನ್ನು ಖಂಡಿಸಲಾಯಿತು ಈ ವಿಷಯದ ಮೇಲೆ ಚರ್ಚಿಸಲು ಮತ್ತು ಅಪರಾಧಿಗಳಿಗೆ ಶೀಘ್ರ ಶಿಕ್ಷಿಸಲು ಕಠಿಣ ಕಾನೂನು ರೂಪಿಸಲು ಸಿದ್ದವಾಗಿದೆ ಎಂದು ಲೋಕಸಭೆಗೆ ಸರ್ಕಾರ ಭರವಸೆ ನೀಡಿತು ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಇಂಥ ವಿಚಾರಗಳ ಬಗ್ಗೆ ಚರ್ಚಿಸಲು ಸರ್ಕಾರ ಎಂದಿಗೂ ವಿಮುಖವಾಗುವುದಿಲ್ಲ ಘೋರ ಅಪರಾಧ ಎಸಗುವವರಿಗೆ ಕಠಿಣ ಶಿಕ್ಷೆ ವಿಧಿಸಲು ಕಾನೂನು ರೂಪಿಸಲು ಸಿದ್ದವಾಗಿದೆ ಎಂದರು ತಪ್ಪಿತಸ್ವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂಬ ಸದನದ ಭಾವನೆಯನ್ನು ಅವರು ಪಂಚಿಕೊಂಡರು ಹ್ಟೆದರಾಬಾದ್ ಅತ್ವಾಚಾರ ಸಂತ್ರನ್ತೆಯ ಕುಟುಂಬದ ಸದಸ್ದರಿಗೆ ಶೀಘವಾಗಿ ನ್ವಾಯ ದೊರೆಯಬೇಕು ಎಂದು ಕೇಂದ್ರ ಗ್ಬಹಸಚಿವಾಲಯದ ಸಹಾಯಕ ಸಚಿವ ಜಿ ಕಿಶನ್ ರೆಡ್ಡಿ ಹೇಳಿದ್ದಾರೆ ಅವರು ಸಂಸತ್ನ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ರೆಡ್ಡಿಯವರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂತ್ರಸ್ತೆಯ ಕುಟುಂಬದ ಸದಸ್ದರನ್ನು ಭೇಟಿ ಮಾಡಿ ತನಿಖೆಯನ್ನು ತೀವ್ರಗೊಳಿಸುವಂತೆ ರಾಜ್ಯಸರ್ಕಾರಕ್ಕೆ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ನೆರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಲು ಸಿದ್ದವಿದೆ ಎಂದು ಅವರು ಹೇಳಿದರು

ಇ ಸಿಗರೇಟ್ ನಿಂದಾಗುವ ಅಪಾಯಕಾರಿ ಪರಿಣಾಮಗಳಿಂದ ಜನರನ್ನು ರಕ್ಷಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ ಈ ಮಸೂದೆ ಇ ಸಿಗರೇಟ್ ಗಳ ಉತ್ಪಾದನೆ ಮಾರಾಟ ಸಾಗಾಟ ದಾಸ್ತಾನು ಮತ್ತು ಆ ಬಗ್ಗೆ ಜಾಹೀರಾತು ನೀಡುವುದನ್ನು ನಿರ್ಬಂಧಿಸುತ್ತದೆ ಪ್ರಥಮ ಬಾರಿ ಇದನ್ನು ಉಲ್ಲಂಘಿಸುವವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಅಥವಾ ಒಂದು ವರ್ಷ ಸೆರೆವಾಸ ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ ಯಾವುದೇ ವ್ಯಕ್ತಿಗೆ ಇ ಸಿಗರೇಟ್ ದಾಸ್ತಾನು ಮಾಡಿಟ್ಲುಕೊಳ್ಳಲು ಅವಕಾಶ ಇರುವುದಿಲ್ಲ

ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ವೇಗದಲ್ಲಿ ಬಹಳಷ್ಟು ಸುಧಾರಣೆಯಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ತರಿ ಹೇಳಿದ್ದಾರೆ

ವಿಮಾನನಿಲ್ದಾಣ ಸಂಪರ್ಕಿಸುವ ರಾಷ್ಷೀಯ ಹೆದ್ದಾರಿ ಸೇರಿದಂತೆ ಪಲವಾರು ಕಾಮಗಾರಿಗಳು ಮೂರ್ಣವಾಗುವುದರಿಂದ ದೆಹಲಿಯ ಮಾಲಿನ್ನದ ಪ್ರಮಾಣ ಗಣನೀಯವಾಗಿ ತಗ್ಗಲಿದೆ ಎಂದು ಗಡ್ತರಿ ಹೇಳಿದರು

ಲೋಕಸಭೆಯಲ್ಲಿಂದು ಉತ್ತರ ನೀಡಿದ ಅವರು ಆದಾಗ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡುವ ಪ್ರಸ್ತಾಪವೂ ಇಲ್ಲ ಎಂದರು

ಇಂದ್ರಧನುಷ್ ವ್ಯಾಪಕ ಅಭಿಯಾನ ಗಂಟಲುಮಾರಿ ನಾಯಿ ಕೆಮ್ನು ಧನುರ್ವಾಯು ಬೆನ್ನುಪುರಿಯೂತ ಕ್ಷಯ ದಢಾರ ಮೆದಿಳುಜ್ವರ ಮತ್ತು ಹೆಪಟ್ಟೆಟಿಸ್ ಐ ಅಂದರೆ ಕಾಮಾಲೆ ರೋಗದ ವಿರುದ್ದ ರಕ್ಷಣೆ ನೀಡುತ್ತದೆ ಜಪಾನೀಸ್ ಮೆದಿಳು ಉರಿಯೂತ ಮತ್ತು ಹಿಮೋಫಿಲಿಸ್ ಶೀತಜ್ವರ ನಿಯಂತ್ರಣಕ್ಕೂ ಆಯ್ದ ಪ್ರದೇಶಗಳಲ್ಲಿ ಲಸಿಕೆ ಪಾಕಲಾಗುವುದು

ರಾಜಾಸ್ತಾನದಲ್ಲಿ ವ್ಯಾಪಕ ಇಂದ್ರಧನುಷ್ ಅಭಿಯಾನವನ್ನು ಇಂದು ಆರಂಭಿಸಲಾಗಿದೆ ದೇಶದ ವಿವಿಧಡೆಗಳಿಂದ ಕೂಡ ಅಭಿಯಾನ ಆರಂಭವಾಗಿರುವ ವರದಿಗಳು ಬಂದಿವೆ

ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಪರಸ್ಪರ ಓತಾಸಕ್ತಿಯ ಜಾಗತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬ್ಬಪತ್ ಒಮ್ಬತ ಮೂಡಿಸುವ ಸಮಾನ ಆಶಯವನ್ನು ಪುನರುಚ್ಚರಿಸಿದರು ಪ್ರಧಾನಿ ಮತ್ತು ದೊರೆ ಇಬ್ಬರೂ ನಾವಿನ್ಯತೆ ನೀತಿ ಕುರಿತ ಭಾರತ ಸ್ವೀಡನ್ ಉನ್ನತ ಮಟ್ಟದ ಮಾತುಕತೆಯ ಅಧ್ಯಕ್ಷತೆ ವಹಿಸಿದ್ದರು ಅವರು ಭವಿಷ್ಣದ ಸವಾಲುಗಳನ್ನು ಎದುರಿಸಲು ಎರಡೂ ದೇಶಗಳ ಸಂಘಟಿತ ತಾಂತ್ರಿಕ ನಾವಿನ್ಯತೆಯ ನಾಯಕತ್ವದ ಪಾತ್ರವನ್ನು ಪ್ರತಿಪಾದಿಸಿದರು

ಅವರಿಗೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಇದು ದೊರೆಯ ಮೂರನೇ ಭಾರತ ಭೇಟಿಯಾಗಿದೆ ದೆಪಲಿಯಲ್ಲಿನ ಅಧಿಕೃತ ಕಾರ್ಯಕ್ರಮಗಳ ಜೊತೆಗೆ ರಾಜ ದಂಪತಿ ಮುಂಬೈ ಮತ್ತು ಉತ್ತರಖಂಡಕ್ಕೂ ಭೇಟಿ ನೀಡುವ ಕಾರ್ಯಕ್ರಮವಿದೆ ವಿದೇಶಾಂಗ ವ್ಚವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಅವರಿಂದು ಸಂಜೆ ದೆಹಲಿಯಲ್ಲಿ ಸ್ವೀಡನ್ನ ತಮ್ಮ ಸಹವರ್ತಿ ಅನ್ ಲಿಂಡೆ ಅವರೊಂದಿಗೆ ವಿಸ್ತ್ವತ ಶ್ರೇಣಿಯ ಮಾತುಕತೆ ನಡೆಸಿದರು ಸರಣಿ ಟ್ವೀಟ್ ಸಂದೇಶ ನೀಡಿರುವ ಡಾ ಜೈಶಂಕರ್ ಪರಿಸರ ಉತ್ಪಾದನೆ ಆರೋಗ್ಯ ಮತ್ತು ಸ್ಮಾರ್ಟ್ ನಗರ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದರು ಬಹುಪಕ್ಷೀಯತೆಯ ಅಭಿಪ್ರಾಯ ಕುರಿತಂತೆ ಬಲಿಷ್ಠ ಗುರುತುಗಳಿರುವುದಾಗಿ ಅವರು ಹೇಳಿದರು ಹೊಸ ಸಮಾಲೋಚನಾ ವ್ನವಸ್ಥೆಗೆ ಇಬ್ಬರೂ ಸಚಿವರು ಸಮ್ಮತಿ ಸೂಚಿಸಿದರು ಭಯೋತ್ಪಾದನೆ ಅದರಲ್ಲೂ ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಎದುರಾಗಿರುವ ಸವಾಲುಗಳ ಬಗ್ಗೆ ಚರ್ಚಿಸಿದ ಅವರು ಬದುಕುವ ಪಕ್ಕು ಮೂಲಭೂತವಾದ ಮಾನವ ಪಕ್ಕಾಗಿದೆ ಎಂದು ಪ್ರತಿಪಾದಿಸಿದರು ಭಯೋತ್ಪಾದನೆಯ ಪ್ರಮುಖ ಸವಾಲುಗಳನ್ನು ಎದುರಿಸಲು ಅಂತಾರಾಷ್ಷೀಯ ವೇದಿಕೆಗಳಲ್ಲಿ ಒಗ್ಗೂಡಿ ಶ್ರಮಿಸಲು ಅವರು ಒಪ್ಪಿಗೆ ಸೂಚಿಸಿದರು

ಜಮೈತ್ ಉಲಾಮಾ ಇ ಹಿಂದ್ ಅಧ್ಯಕ್ಷ ಸಯದ್ ಅಶಾಬ್ ರಶ್ಲಿ ಅವರು ಇಂದು ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿದರು

ವಿವಾದಿತ ಜಾಗದಲ್ಲಿ ರಾಮ ಮಂದಿರ ನಿರ್ಮಿಸಲು ಮೂರು ತಿಂಗಳುಗಳ ಒಳಗೆ ಟ್ರಸ್ಟ್ ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿರುವ ಶೀರ್ಷಿನ ಜಾರಿಗೂ ಮಧ್ಯಂತರ ತಡೆ ಕೋರಿದ್ದಾರೆ

ಅದಕ್ಕೆ ತಾವು ಮನವಿ ಮಾಡಿರಲಿಲ್ಲ ಆ ರೀತಿ ಪ್ರಾರ್ಥನೆಯನ್ನೂ ಸಲ್ಲಿಸಿರಲಿಲ್ಲ ಎಂದು ಅರ್ಜಿಯಲ್ಲಿ ತಿಳಿಸಿದ್ದಾರೆ

ಮುಖ್ಯಮಂತ್ರಿಯವರು ಇಂದು ಬೆಳಗ್ಗೆ ಹಿರಿಯ ಸಚಿವ ಸಂಪುಟ ಸಹೋದ್ನೋಗಿಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು

ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಭಾರಿ ಮಳೆ ಬೀಳಲಿದೆ ಎಂದು ಪವಾಮಾನ ಇಲಾಖೆಯ ಅಧಿಕಾರಿಗಳು ಮುನ್ಸೂಚನೆ ನೀಡಿದ್ದಾರೆ ಜನರು ನಕ್ಲಲ್ವಾದ ಮತ್ತು ಅಭಿವ್ಯದ್ದಿಯ ನಡುವೆ ಒಂದನ್ನು ಆಯ್ಕೆ ಮಾಡಬೇಕಾಗಿದೆ ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಜಾರ್ಖಂಡ್ ನ ಚಕ್ರಧಾರ್ಪುರದಲ್ಲಿಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿದ್ದಾರೆ ರಘುಬರ್ದಾಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ನಕ್ಲಲ್ ವಾದವನ್ನು ನಿರ್ಮೂಲನೆ ಮಾಡಿದೆ ಎಂದು ಶಾ ಪೇಳಿದರು

ಟ್ರೈಥಲಾನ್ ಸ್ಪರ್ಧೆಯಲ್ಲಿ ಒಂದು ಬಂಗಾರ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ ಆದರ್ಶ ಎಂ ಎನ್ ಸಿನಿಮೋಲ್ ಪುರುಷರ ವೈಯಕ್ತಿಕ ಟ್ರೈಥ್ಲಾನ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಪ್ರಥಮ ಚಿನ್ನದ ಪದಕ ತಂದುಕೊಟ್ಟರೆ ನಮ್ನ ದೇಶದವರೇ ಆದ ಬಿಸ್ವರ್ಜಿತ್ ಶ್ರೀಕೋಮ್ ರಜತ ಪದಕ ಪಡೆದರು ತೌಡಾಮ್ ಸರೋಜಿನಿ ದೇವಿ ಮತ್ತು ಮೋಪನ್ ಪ್ರಜ್ಞ್ಯಾ ಮಹಿಳೆಯರ ವೈಯಕ್ತಿಕ ವಿಭಾಗಗಳಲ್ಲಿ ಬೆಳ್ಳಿ ಮತ್ತು ರಜತ ಪದಕ ಗೆದ್ದರು